ಈ ಸಂಬಂಧ ಇಂದು ಬೆಳಗ್ಗೆ ಸುದ್ದಿಗಾರೊಂದಿಗೆ ಮಾತನಾಡಿದ ಕೃಷಿ ಸಚಿವ ನರೇಂದ್ರಸಿಂಗ್ ತೋಮರ್ ರೈತರು ಸಕಾರಾತ್ರಕವಾಗಿ ಚಿಂತನೆ ನಡೆಸಿ ತಮ್ಮ ಪ್ರತಿಭುನೆ ಅಂತ್ಯಗೊಳಿಸುವ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸಿದ್ದಾರೆ

ರೈತರ ಉತ್ಪನ್ನಗಳಗೆ ಸರ್ಕಾರ ನೀಡುತ್ತಿರುವ ಕನಿಷ್ಟ ಬೆಂಬಲ ಬೆಲೆ ವ್ಯವಸ್ಥೆ ಅಬಾಧಿತವಾಗಿ ಮುಂದುವರೆಯಲಿದ್ದು ರೈತ ವರ್ಗದ ಕಳವಳ ಆನಗತ್ಯವೆಂದೂ ಸಚವರು ಭರವಸೆ ನೀಡಿದ್ದರು ಇತ್ತೀಚೆಗೆ ಸರ್ಕಾರ ರೂಪಿಸಿರುವ ಮೂರು ಕೃಷಿ ಕಾನೂನುಗಳ ಸಂವಿಧಾನಿಕ ಮಾನ್ವತೆ ಕುರಿತಂತೆ ರೈತ ಪ್ರತಿನಿಧಿಗಳು ಪಲವು ಪ್ರಕ್ಷೆಗಳನ್ನು ಪ್ರಸ್ತಾಪಿಸಿದ್ದರು ಈ ಕಾನೂನುಗಳನ್ನು ಸಂವಿಧಾನದ ಯಾವ ಅಂಶಗಳ ವ್ವಾಪ್ತಿಯಲ್ಲಿ ರೂಪಿಸಲಾಗಿದೆ ಎನ್ನುವ ಬಗ್ಗೆ ಸರ್ಕಾರದ ಪರವಾಗಿ ಮಾಹಿತಿ ಒದಗಿಸಲಾಯಿತು ಇದಲ್ಲದೆ ಎಪಿಎಂಸಿಗಳಿಗೆ ಸಂಬಂಧಿಸಿದಂತೆಯೂ ರೈಶ ಪ್ರತಿನಿಧಿಗಳಿಂದ ಸಂದೇಹ ವ್ಯಕ್ತವಾಗಿತ್ತು ಎಪಿಎಂಸಿಗಳು ಮತ್ತು ಖಾಸಗಿ ಮಾರುಕಟ್ಟೆಗಳು ಪಾಗೂ ಮಾರಾಟ ಯಾರ್ಡಗಳ ನಡುವೆ ಸಮಾನ ಅವಕಾತಗಳಿರಬೇಕು ಎಂದು ಅವರು ಒತ್ತಾಯಿಸಿದ್ದರು

ಈ ಯೋಜನೆಯನ್ನು ವಿಶ್ವ ಆರೋಗ್ಯ ಸಂಸ್ಥೆ ಬೆಂಬಲಿಸಿದೆ ಲಸಿಕೆಯ ಸಮಾನ ವಿತರಣೆಯನ್ನು ಬಾತರಿಪಡಿಸಲು ಬದ್ದವಾಗಿದೆ ಎಂದು ಹೇಳದ್ದಾರೆ ಈ ದೇಶಗಳ ವೈಕಿ ಅಮೆರಿಕ ಭಾಗಿಯಾಗಿಲ್ಲ

ರಾಜ್ಕದ ಪ್ರಮುಖ ಪ್ರವಾಸಿತಾಣಗಳಿಗೆ ಸಂಪರ್ಕ ಕಲ್ಪಿಸುವ ಆಗ್ರಾ ಮಟ್ರೋ ಯೋಜನೆಯ ಎರಡು ಕಾರಿಡಾರ್ಗಳನ್ನು ಐದು ವರ್ಷಗಳಲ್ಲಿ ಪೂರ್ಣಗೊಳಿಸಲು ಉತ್ತರ ಪ್ರದೇಶ ಮೆಟ್ರೋ ರೈಲು ನಿಗಮ ಗಡುವು ನಿಗದಿಪಡಿಸಿಕೊಂಡಿದೆ ಈ ಯೋಜನೆಯಿಂದ ತಾಜ್ಮಪಲ್ ವೀಕ್ಷಿಸಲು ಜಗತ್ತಿನಲ್ಲೆಡೆಯಿಂದ ಬರುವ ಪ್ರವಾಸಿಗರಿಗೆ ಪಸಿರು ಸಾರಿಗೆ ಹೊಸ ಅನುಭವ ಕಲ್ಪಿಸಲಿದೆ ಕರ್ನಾಟಕದ ಬೆಳಗಾವಿಯಲ್ಲಿಂದು ರಾಜ್ಯ ಬಿಜೆಪಿ ಕಾರ್ಯಕಾರಣಿ ಸಭೆ ಆರಂಭಗೊಂಡಿದೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಕರ್ನಾಟಕ ಬಿಜೆಪಿಯ ನೂತನ ಉಸ್ತುವಾರಿ ಅರುಣ್ ಸಿಂಗ್ ಪಕ್ಷದ ರಾಜ್ಕಾಧಕ್ಷ ನಳನ್ಕುಮಾರ್ ಕಟೀಲ್ ಸೇರಿದಂತೆ ಕೇಂದ್ರದಲ್ಲಿನ ಕರ್ನಾಟಕ ರಾಜ್ಕದ ಸಚಿವರು ಪಾಗೂ ಪಕ್ಷದ ಇತರೆ ಪ್ರಮುಖರು ಭಾಗವಒಸಿದ್ದಾರೆ ಕಾರ್ಯಕಾರಣೆಯನ್ನು ಮುಖ್ಯಮಂತ್ರಿ ಬಿ

ರಾಜ್ಯದಲ್ಲಿ ಎರಡು ಪಂತಗಳಲ್ಲಿ ನಡೆಯುವ ಗ್ರಾಮ ಪಂಜಾಯತಿ ಚುನಾವಣೆ ಪಾಗೂ ಪಕ್ಷ ಸಂಘಟನೆ ಕುರಿತಂತೆ ಕರ್ನಾಟಕ ಬಿಜೆಪಿ ಕಾರ್ಯಕಾರಣಿಯಲ್ಲಿ ಚರ್ಚೆ ನಡೆಯುವ ಸಾಧ್ಯತೆಯಿದೆ ರಾಷ್ಷ ರಾಜಧಾನಿ ದೆಹಲಿಯಲ್ಲಿ ಇಂದು ಬೆಳಗ್ಗೆ ದಟ್ಟ ಮಂಜು ಮಿಶ್ರಿತ ಹೊಗೆ ಸಂಪೂರ್ಣವಾಗಿ ಆವರಿಸಿತ್ತು

ಸ್ಥಳೀಯ ಪವಾಮಾನ ಹಾಗೂ ದೆಹಲಿ ಸುತ್ತಮುತ್ತಲ ಪ್ರದೇಶಗಳ ಕೃಷಿ ಭೂಮಿಯಲ್ಲಿ ಕೃಷಿ ತ್ವಾಜ್ವವನ್ನು ಸುಡುವ ಹಿನ್ನೆಲೆ ನಗರದಲ್ಲಿ ಈ ರೀತಿಯ ಗಂಭೀರ ಪರಿಸ್ವಿತಿ ನಿರ್ಮಾಣವಾಗಿದೆ ಮಹಾನ್ ಯೋಗಿ ದಾರ್ಶನಿಕ ವಿಚಾರವಾದಿ ಪಾಗೂ ಸ್ವಾತಂತ್ರ್ಯ ಸೇನಾನಿ ಅರವಿಂದ್ ಫೋಷ್ ಅವರ ಮಣ್ಯತಿಥಿ ಇಂದು ಕೇಂದ್ರ ವಾರ್ತಾ ಮತ್ತ ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಅರವಿಂದ್ ಫೋಷ್ ಅವರ ಮಣ್ಣತಿಥಿ ಅಂಗವಾಗಿ ಪ್ರದ್ಧಾಂಜಲಿ ಸಲ್ಲಿಸಿ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಮುನ್ನಡೆಯಬೇಕು ಎಂದು ಟ್ವೀಟ್ ಮೂಲಕ ಸ್ನರಿಸಿದ್ದಾರೆ ತಮಿಳುನಾಡು ಪಾಗೂ ಮದುಚೇರಿ ರಾಜ್ಯಗಳಲ್ಲಿ ನಿವಾರ್ ಚಂಡಮಾರುತದಿಂದಾಗಿ ಉಂಟಾಗಿರುವ ಪಾನಿ ಮತ್ತು ನಪ್ಪದ ಅಂದಾಜ ಕುರಿತಂತೆ ಮ್ತುಸ್ವಿತಿ ತಿಳಿಯಲು ಅಂತರ್ ಸಚಿವಾಲಯದ ಕೇಂದ್ರ ತಂಡ ಇಂದು ಆ ರಾಜ್ದಗಳಿಗೆ ಖುದ್ದು ಭೇಟ ನೀಡಿ ಸ್ಥಳ ಪರಿಟೀಲನೆ ನಡೆಸಲಿದೆ

ಕೇಂದ್ರದ ಕೃಷಿ ಪದ್ದಾರಿ ಪಣಕಾಸು ಇಂಧನ ಗ್ರಾಮೀಣಾಭಿವೃದ್ದಿ ಮೀನುಗಾರಿಕೆ ಮತ್ತು ಜಲ ಸಂಪನ್ಮೂಲ ಸಚಿವಾಲಯಗಳ ಅಧಿಕಾರಿಗಳು ಈ ತಂಡದಲ್ಲಿರುತ್ತಾರೆ

ರಾಜ್ಯದಲ್ಲಿ ಶಾಲಾ ಶಿಕ್ಷಣ ಕ್ಷೇತ್ರದಲ್ಲಿ ವಿದ್ದಾರ್ಥಿಗಳ ಓತದ್ಯಕ್ಷಿಯಂದ ಇಂತಹ ಮಪತ್ವದ ನಿರ್ಧಾರ ಕೈಗೊಂಡಿದ್ದು ಶಿಕ್ಷಣ ವ್ಲವಸ್ಥೆಯನ್ನು ಅತ್ಯುತ್ತಮವಾಗಿಸಲು ಇದು ಪೂರಕ ವಾಗಲಿದೆ ಎಂದು ಮುಖ್ಲಮಂತ್ರಿ ಶಿವರಾಜ್ ಸಿಂಗ್ ಚೌಪಾಣ್ ನಿನ್ನೆ ತಿಳಿಸಿದ್ದಾರೆ

ಸದ್ದದಲ್ಲೇ ಈ ತರಗತಿಗಳನ್ನು ಆರಂಭಿಸಲಾಗುವುದು

ಐಕ್ ಪರಿಸರ್ ಏಕ್ ಶಾಲಾ ಎನ್ನುವ ಯೋಜನೆಯಡಿ ಸರ್ಕಾರಿ ಶಾಲೆಗಳನ್ನು ಒಂದೇ ಆವರಣದಲ್ಲಿ ನಡೆಸುವ ಮೂಲಕ ಶಿಕ್ಷಣದ ಗುಣಮಟ್ಟ ಸುಧಾರಣೆಗೆ ಉದ್ದೇತಿಸಲಾಗಿದೆ ಎಂದು ಅವರು ತಿಳಿಸಿದರು

ಕೊರೊನಾ ವೈರಸ್ ಸಾಂಕ್ರಾಮಿಕ ಇನ್ನಷ್ಟು ದಿನಗಳ ಕಾಲ ಮುಂದುವರೆಯುವ ಸಾಧ್ಯತೆ ಇದೆ ಹಾಗಾಗಿ ಈ ಅವಧಿಯಲ್ಲಿ ಸರ್ಕಾರಗಳು ನಾಯಕರು ಹಾಗೂ ನಾಗರಿಕರು ಕೈಗೊಳ್ಳುವ ನಿರ್ಧಾರಗಳು ಕೊರೊನಾ ಸೋಂಕಿನ ಹಾದಿಯನ್ನು ನಿರ್ಧರಿಸಲಿದೆ ಮುಂಬರುವ ಕೆಲವು ದಿನಗಳ ಕಾಲ ಸಾರ್ವಜನಿಕರು ಹೆಚ್ಚು ಜಾಗರೂಕರಾಗಿರುವಂತೆಯೂ ಅವರು ಸಲಹೆ ನೀಡಿದ್ದಾರೆ